ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯದಿಂದ ಮಹಿಳಾ ಸಬಲೀಕರಣಕ್ಕಾಗಿ ರಾಷ್ಷೀಯ ಕರಡು ನೀತಿ ಸಿದ್ದ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಇಂದು ಪಾಕಿಸ್ತಾನ ಮತ್ತು ಆಫ್ರಾನಿಸ್ತಾನ ಹಾಗೂ ಆಸ್ಸೇಲಿಯಾ ಮತ್ತು ನ್ಲೂಜಿಲ್ಲಾಂಡ್ ನಡುವೆ ಪಂದ್ಯಗಳು

ವಿದೇಶಾಂಗದ ವ್ಯವಹಾರಗಳ ಇಲಾಖೆಯ ವಕ್ತಾರರಾದ ರವೀಶ್ ಕುಮಾರ್ ಈ ಕುರಿತು ಟ್ವೀಟ್ ಮಾಡಿದ್ದಾರೆ ವಿಕೋಪ ನಿರೋಧಕ ಮೂಲ ಸೌಕರ್ಯ ವ್ಯವಸ್ಥೆಯನ್ನು ಹೊಂದುವುದು ಯಾವುದೇ ದೇಶದ ಅಭಿವೃದ್ದಿಗೆ ಮಾತ್ರವಲ್ಲ ನೈಸರ್ಗಿಕ ವಿಕೋಪಗಳ ಪರಿಣಾಮಗಳನ್ನು ಗಮರ್ನಾಹವಾಗಿ ತಗ್ಗಿಸಲು ಕೂಡ ಅತ್ಯಗತ್ಯವಾಗಿದೆ ಎಂದು ಪ್ರಧಾನಿ ಮೋದಿ ಪ್ರತಿಪಾದಿಸಿದರು

ಹಲವು ಬಾರಿ ನೈಸರ್ಗಿಕ ವಿಕೋಪಗಳಿಂದ ತತ್ತರಿಸುವ ಸಣ್ಣರಾಷ್ಟಗಳಿಗೆ ನೆರವಾಗಬೇಕು

ವ್ಯಾಪಾರ ಮತ್ತು ಹೂಡಿಕೆ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಮತ್ತು ಸಪಕಾರ ಹೆಚ್ಚಿಸಿಕೊಳ್ಳುವ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು

ಈ ಸಭೆಯ ನಂತರ ಪ್ರಧಾನಮಂತ್ರಿಗಳು ಬ್ರೆಜಿಲ್ನ ರಾಷ್ಟಾದ್ದಕ್ಷರಾದ ಜಾಯೀರ್ ಬೋಲ್ಲೋನಾರೋ ಅವರನ್ನು ಭೇಟಿಯಾದರು

ನಂತರ ನರೇಂದ್ರಮೋದಿ ಅವರು ಟರ್ಕಿಯ ರಾಷ್ಟಾಧ್ಯಕ್ಷರಾದ ರಿಸೆಪ್ ತಯ್ಯಿಪ್ ಎರ್ಡೋಗನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ವಿಶೇಷವಾಗಿ ವ್ಯಾಪಾರ ಮತ್ತು ಹೂಡಿಕೆ ಹಾಗೂ ರಕ್ಷಣಾ ವಲಯಗಳಲ್ಲಿ ಸಪಕಾರ ವಿಸ್ತರಣೆ ವಿಷಯಗಳು ಚರ್ಚೆಯಾದವು ಎರಡೂ ದೇಶಗಳ ನಾಗರಿಕರ ನಡುವೆ ಪರಸ್ಪರ ಸ್ನೇಪ ಸಂಬಂಧ ಬೆಳೆಸುವುದು ಹಾಗೂ ಜಂಟಿ ಆರ್ಥಿಕ ಸಮಿತಿಯ ಸಭೆಯೊಂದನ್ನು ನಡೆಸುವ ಕುರಿತಂತೆಯೂ ಚರ್ಚಿಸಲಾಯಿತು ಎಂದು ರವೀಶ್ಕುಮಾರ್ ತಿಳಿಸಿದ್ದಾರೆ

ಇಲಾಖೆಯ ಸಚಿವರಾದ ಸ್ಮತಿ ಇರಾನಿ ಲೋಕಸಭೆಯಲ್ಲಿ ನಿನ್ನೆ ಪ್ರಶ್ನೆಯೊಂದಕ್ಕೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ಮಾಹಿತಿ ನೀಡಿದ್ದಾರೆ ಆರೋಗ್ಯ ಆಹಾರ ಭದ್ರತೆ ಮತ್ತು ಪೌಷ್ಠಿಕತೆ ಶಿಕ್ಷಣ ಆಡಳಿತ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮಹಿಳೆಯರ ವಿರುದ್ಧದ ಹಿಂಸಾಜಾರವನ್ನು ಪ್ರತಿಭಟಿಸುವುದು ಹಾಗೂ ಪರಿಸರ ಮತ್ತು ಪವಾಮಾನ ಬದಲಾವಣೆ ವಿಷಯಗಳು ಸೇರಿದಂತೆ ಗುರುತಿಸಲಾದ ಪ್ರಮುಖ ವಲಯಗಳ ಮೂಲಕ ಮಹಿಳೆಯರ ವಿಭಿನ್ನ ಅಗತ್ಯಗಳನ್ನು ಗಮನಿಸಲು ಉದ್ದೇಶಿತ ರಾಷ್ಟೀಯ ನೀತಿಯ ಕರಡಿನಲ್ಲಿ ವಿಶೇಷ ಒತ್ತು ನೀಡಲಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ಶಿಕ್ಷಣ ಗುಣಮಟ್ಟ ಉನ್ನತೀಕರಣ ಮತ್ತು ಒಳಗೊಳ್ಳುವಿಕೆ ಕಾರ್ಯಕ್ರಮದ ಪಂಚವಾರ್ಷಿಕ ದೂರದೃಷ್ಟಿ ಯೋಜನೆಯನ್ನು ಬಿಡುಗಡೆ ಮಾಡಿದೆ

ಪ್ರತಿ ಸಚಿವಾಲಯದ ಪಂಚವಾರ್ಷಿಕ ದೂರದೃಷ್ಟಿ ಯೋಜನೆಯನ್ನು ಅಂತಿಮಗೊಳಿಸಿ ಬಿಡುಗಡೆ ಮಾಡಬೇಕೆಂಬ ಪ್ರಧಾನಮಂತ್ರಿ ಅವರ ಸೂಚನೆ ಮೇರೆಗೆ ಈ ವರದಿ ಬಿಡುಗಡೆ ಮಾಡಲಾಗಿದೆ ಶಿಕ್ಷಣ ಕ್ಷೇತ್ರದ ತಜ್ಞರು ಸೇರಿದಂತೆ ಎಲ್ಲ ಭಾಗಿದಾರರೊಂದಿಗೆ ವಿಸ್ತ್ರತ ಚರ್ಚೆ ನಡೆಸಿ ಈ ವರದಿ ಸಿದ್ಧಪಡಿಸಲಾಗಿದೆ ಉತ್ಪಷ್ಟತೆ ಆಡಳಿತ ಸುಧಾರಣೆ ಉದ್ಯೋಗಶೀಲತೆ ಉದ್ಯಮಶೀಲತೆ ಉನ್ನತ ಶಿಕ್ಷಣಕ್ಕೆ ಪಣಕಾಸು ನೆರವು ಮುಂತಾದ ಅಂಶಗಳ ಬಗ್ಗೆ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದೆ

ಮಲಹೊರುವ ಪದ್ದತಿಯನ್ನು ದೇಶದಿಂದ ಸಂಪೂರ್ಣ ನಿರ್ಮೂಲನೆ ಮಾಡಲು ಮತ್ತು ಈ ಕೆಲಸದಲ್ಲಿರುವವರಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಥಾವರ್ಚಂದ್ ಗೆಹ್ಲೋಟ್ ಮನರುಚ್ಚರಿಸಿದ್ದಾರೆ ಕೌಶಲ್ಕಾಭಿವೃದ್ಧಿ ತರಬೇತಿ ವಿದ್ಯಾರ್ಥಿ ವೇತನ ಆರ್ಥಿಕ ನೆರವು ಒಳಗೊಂಡಂತೆ ಈ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ಸರಣಿ ಕ್ರಮಗಳನ್ನು ಗೆಹ್ಲೋಟ್ ಅವರು ತಿಳಿಸಿದರು ನಿನ್ನೆ ರಾಜ್ಯ ಸಭೆಯಲ್ಲಿ ಈ ವಿಷಯ ಮಂಡಿಸಿದ ಆರ್ಜೆಡಿ ಸಂಸದ ಮನೋಜ್ ಝಾ ಅವರ ಪ್ರತ್ಯೇಕ ಸದಸ್ಕರ ನಿರ್ಣಯಕ್ಕೆ ಉತ್ತರಿಸುತ್ತಾ ಸಚಿವರು ಈ ವಿಷಯ ತಿಳಿಸಿದರು

ಇನ್ನೂ ಎರಡರಿಂದ ಮೂರು ಮಂದಿ ಅವಶೇಷಗಳಡಿ ಸಿಲುಕೊಂಡಿರುವ ಶಂಕೆಯಿದ್ದು

ಪ್ರಕರಣದಲ್ಲಿ ಗಾಯಗೊಂಡಿರುವವರ ನಿಖರ ಸಂಖ್ಯೆ ಇನ್ನಷ್ಟೇ ತಿಳಿಯಬೇಕಿದೆ

ಮುಂಬೈನಲ್ಲಿ ನಿನ್ನೆ ಸುರಿದ ಭಾರಿ ಮಳೆ ಸಂಬಂಧಿತ ದುರ್ಘಟನೆಗಳಲ್ಲಿ ಮೂವರು ಮೃತಪಟ್ಟಿದ್ದು ಐದು ಮಂದಿ ಗಾಯಗೊಂಡಿದ್ದರು ನದಿ ನೀರು ಪಂಚಿಕೆ ಕುರಿತ ಎಲ್ಲ ವಿವಾದಗಳನ್ನು ಮರೆತು ಜನರಿಗೆ ಹೆಚ್ಚು ಪ್ರಯೋಜನ ದೊರಕಿಸುವ ನಿಟ್ಟಿನಲ್ಲಿ ಪರಸ್ಪರ ಸಪಕಾರದಿಂದ ಮುನ್ನಡೆಯಲು ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಸರ್ಕಾರಗಳು ಮುಂದಾಗಿವೆ ಪೈದಾಬಾದ್ನಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಮತ್ತು ಆಂಧಪ್ರದೇಶ ಮುಖ್ಯಮಂತ್ರಿ ವೈಎಸ್ ಜಗಸ್ಮೋಹನ್ ರೆಡ್ಡಿ ಅವರು ಈ ನಿರ್ಧಾರ ಕೈಗೊಂಡಿದ್ದಾರೆ

ಕೃಷಿ ಕೈಗಾರಿಕೆ ಮತ್ತು ಕುಡಿಯುವ ನೀರು ಯೋಜನೆಗಳಿಗಾಗಿ ಎರಡೂ ರಾಜ್ಯಗಳ ಎಲ್ಲ ಭಾಗಗಳಿಗೆ ನೀರು ಪರಿಯುವುದನ್ನು ಖಾತ್ರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ

ಆ ರಾಜ್ಯದ ರಾಜ್ಯಪಾಲರಾದ ತಥಾಗತ ರಾಯ್ ಅವರು ಪದಕ ವಿಜೇತರ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು

ಸಾಮಾಜಕ ಆರ್ಥಿಕ ಯೋಜನೆ ಮತ್ತು ನೀತಿ ರಚನೆಯಲ್ಲಿ ಅಂಕಿ ಅಂಶಗಳು ಮಹತ್ವದ ಪಾತ್ರ ವಹಿಸುವುದನ್ನು ಪ್ರತಿಪಾದಿಸಿದ ಪ್ರೊ

ಸಂಖ್ಯಾತಾಸ್ತ್ರವನ್ನು ದಿನನಿತ್ಯದ ಬದುಕಿನಲ್ಲಿ ಬಳಸಲು ಮತ್ತು ನೀತಿ ನಿರೂಪಣೆಯಲ್ಲಿ ಸಂಖ್ಯಾತಾಸ್ತ್ರದ ಮಪತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಭೂಕಂಪ ಸಂಭವಿಸುವ ಬಗ್ಗೆ ನಿಖರವಾದ ಮುನ್ಲೂಚನೆಯನ್ನು ನೀಡುವ ವೈಜ್ಞಾನಿಕ ತಂತ್ರಜ್ಞಾನ ವಿಶ್ವದ ಯಾವ ದೇಶದಲ್ಲೂ ಲಭ್ಯವಿಲ್ಲದ ಓನ್ನೆಲೆಯಲ್ಲಿ ಸದ್ಯಕ್ಕೆ ಈ ಕುರಿತಂತೆ ವಿಶೇಷ ಕಾರ್ಯಯೋಜನೆಯನ್ನು ರಚಿಸುವ ಉದ್ದೇಶವಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ವಿಶ್ವದ ಯಾವುದೇ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಎಷ್ಟು ತೀವ್ರತೆಯ ಭೂಕಂಪ ಸಂಭವಿಸುತ್ತದೆ ಎಂದು ಕರಾರುವಕ್ಕಾಗಿ ಮುನ್ಲೂಚನೆ ನೀಡುವ ವ್ಯವಸ್ಥೆ ಸದ್ದಕ್ಕೆ ಲಭ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಖಾತೆಯ ರಾಜ್ಯ ಸಚಿವರಾದ ಅಶ್ವಿನಿ ಕುಮಾರ್ ಚೌಬೆ ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ